ಎಸ್ ಯಡಿಯೂರಪ್ಪ ಹೇಳಕೆ

ಬೆಳೆಹಾನಿಗೆ ದೇಶದಲ್ಲಿಯೇ ಮೊದಲ ಬಾರಿಗೆ ಅತೀ ಹೆಚ್ಚು ಪರಿಹಾರವನ್ನು ನೀಡಲಾಗುತ್ತಿದೆ ಒಣ ಹಾಗೂ ನೀರಾವರಿ ಆತ್ರಿತ ಬೆಳೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಹತ್ತು ಸಾವಿರ ರೂಪಾಯಿ ನೀಡಲಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ

ಇದೇ ಮೊದಲ ಸಲ ಹತ್ತು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ನೀಡಲಾಗುವುದು ಎಂದರು ಪ್ರವಾಪದಿಂದ ಮನೆಗಳನ್ನು ಕಳೆದುಕೊಂಡ ಕುಟುಂಬಗಳಗೆ ಮನೆ ನಿರ್ಮಿಸಲು ಈಗಾಗಲೇ ಐದು ಲಕ್ಷ ರೂಪಾಯಿ ಫೋಷಿಸಲಾಗಿದ್ದು ಇಷ್ಟೊಂದು ಪರಿಹಾರ ನೀಡುತ್ತಿರುವುದು ಕೂಡ ಇದೇ ಮೊದಲ ಬಾರಿ ಎಂದರು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ದಿರಾದಕರ ವರದಿಯನ್ನು ತಕ್ಷಣ ಜಾರಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು ನೆರೆಯ ಮಹಾರಾಷ್ಟದಲ್ಲಿ ಬಿದ್ದ ಅಪಾರ ಪ್ರಮಾಣದ ಮಳೆಯಿಂದಾಗಿ ರಾಯಚೂರು ಜಿಲ್ಲೆಯ ಕೃಷ್ಣ ಹಾಗೂ ತುಂಗಭದ್ರ ನದಿಗಳ ಪಾತ್ರಗಳಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಭಾಗಶಃ ಹಾನಿಗೆ ಒಳಗಾದ ಮನೆಗಳಗೂ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ನಿರ್ದೇತನ ನೀಡಿದ್ದಾರೆ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನೆರೆ ಪರಿಹಾರ ನೀಡಲು ಸರ್ಕಾರದಲ್ಲಿ ಹಣಕಾಸಿನ ತೊಂಂದರೆ ಇಲ್ಲ ಮುಂದಿನ ಒಂದು ವಾರದೊಳಗೆ ಸರ್ಕಾರದ ಪರಿಹಾರ ಮುಟ್ಟಸುವ ನಿಟ್ಟನಲ್ಲಿ ಅಧಿಕಾರಿಗಳು ್ರಮ ಕೈಗೊಳ್ಳಬೇಕು ಎಂದರು ರಾಜ್ಯದ ನೆರೆ ಹಾನಿ ಕುರಿತು ಬಿಜೆಪಿ ಪ್ರಧಾನ ಕಾರ್ಯದರ್ತಿ ರವಿಕುಮಾರ್ ನೀಡಿರುವ ಹೇಳಿಕೆ ಸತ್ಯಕ್ಷೆ ದೂರವಾದದು ಎಂದು ಕೆಪಿಸಿಸಿ ಕಾರ್ಯಾಥ್ಲಕ್ಷ ಈಶ್ವರ್ ಖಂಡ್ರೆ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ನೆರೆ ಸಂತ್ರಸ್ತರ ಬಗ್ಗೆ ಸರ್ಕಾರಕ್ಕೆ ಕಳಕಳಿ ಇಲ್ಲ ಸರ್ವಪಕ್ಷ ಸಭೆ ಕರೆದು ಚರ್ಚಿಸಿಲ್ಲ ಎಂದು ಟೀಕಿಸಿದರು

ಉಗ್ರಪ್ಪ ಮಾತನಾಡಿ ನೆರೆ ಸಂತ್ರಸ್ತರ ಸಹಾಯಕ್ಕೆ ಪ್ರತಿಪಕ್ಷ ಸಜ್ಜಾಗಿದೆ ಸರ್ಕಾರ ಕೂಡಲೇ ಅವರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು

ಐ ಎ ಗಂಭೀರ ಸುಳವು ನೀಡಿದೆ

ಅವರಿಂದ ಅಪಾಯಕಾರಿ ಸಾಮಗ್ರಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ರಾಷ್ಟೀಯ ತನಿಖಾ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬೆಂಗಳೂರಿಗೆ ಸೀಮಿತವಾಗುವ ನೂತನ ಭಯೋತ್ಪಾದಕ ನಿಗ್ರಹ ಪಡೆ ಕಾರ್ಯ ನಿರ್ವಹಿಸಲಿದೆ ಬಿಒಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲ್ಯಾಬ್ ಶುಲ್ಕ ವಿಧಿಸದಂತೆ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಎಂದು ಉಪ ಮುಖ್ಯಮಂತ್ರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ

ಸರ್ಕಾರದ ಈ ನಿರ್ಧಾರದಿಂದ ಬಡಜನರಿಗೆ ಅನುಕೂಲವಾಗಿದೆ

ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಟಿ

ನಾಗಾಭರಣ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರಕ್ಕೆ ಅಜಕ್ಕಳ ಗಿರೀಶ್ ಭಟ್ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಷೆ ಡಾಕ್ಷರ್ ಎಂ

ನಂದೀಶ್ ಹಂಜೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಡಾಕ್ಷರ್ ಬಿ

ವಸಂತಕುಮಾರ್ ಕರ್ನಾಟಕ ನಾಟಕ ಅಕಾಡೆಮಿಗೆ ಭೀಮಸೇನ ಕರ್ನಾಟಕ ಬಯಲಾಟ ಅಕಾಡೆಮಿಗೆ ಸೊಲಬಕ್ಕನವರ ಹಾವೇರಿ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಮಂಜಮ್ಮ ಜೋಗತಿ ಅವರನ್ನು ನೇಮಿಸಲಾಗಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಭಯೋತ್ಪಾದನೆಯ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಸರ್ಕಾರ ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಪುನರುಚ್ದಿಸಿದ್ದಾರೆ ಪರಿಯಾಣಾದ ಮಾನೇಸರ್ನಲ್ಲಿ ನಿನ್ನೆ ಎನ್ ಎಸ್ ಜಿ

ದೇಶ ದೀರ್ಘ ಕಾಲದಿಂದ ಭಯೋತ್ಪಾದನೆಯ ಪಿಡುಗಿನಿಂದ ನಲುಗಿದೆ ಭಯೋತ್ಪಾದನೆಯ ವಿರುದ್ದ ಇಷ್ಟು ದೀರ್ಘ ಕಾಲ ಹೋರಾಟ ಮಾಡುತ್ತಿರುವ ರಾಷ್ಟ ಬೇರೊಂದಿಲ್ಲ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಭಯೋತ್ಪಾದನೆ ವಿರುದ್ದ ಕತಿಣ ತ್ರಮ ಕೈಗೊಳ್ಳುತ್ತಿದೆ ಎಂದರು ದೇಶದ ಸುರಕ್ಷತೆ ಅಖಂಡತೆಯ ರಕ್ಷಣೆ ವೇಳೆ ಪ್ರಾಣತೆತ್ತ ಭದ್ರತಾ ಪಡೆ ಯೋಧರಿಗೆ ನಮನ ಸಲ್ಲಿಸಿದರು ರಾಷ್ಷೀಯ ಭದ್ರತಾ ಪಡೆ ಒಂದು ವಿಶೇಷ ಪಡೆಯಾಗಿದ್ದು ಇದರ ಬಗ್ಗೆ ಹಮ್ಮೆಯಿದೆ ದೇಶದ ಆಂತರಿಕ ಸುರಕ್ಷತೆ ಕಾಪಾಡುವಲ್ಲಿ ದೇಶದ ಮೇಲಿನ ಭಯೋತ್ವಾದಕ ದಾಳಿಯ ನಿಗಾ ವಿಚಾರದಲ್ಲಿ ಎನ್ ಎಸ್

ದಕ್ಷ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮೆಲ್ಲರನ್ನೂ ಸುರಕ್ಷಿತವಾಗಿ ಇಟ್ಟಿದೆ ಎಂದರು ಭಾರತೀಯ ಸೇನಾ ಪಡೆಗಳ ಕ್ಷಮತೆಯನ್ನು ಹೆಚ್ಚಿಸುವ ತಂತ್ರಜ್ಞಾನ ಮತ್ತು ವೈವಿಧ್ಯಮಯ ವ್ಯವಸ್ಥೆಗಳ ದೇತಿಯ ಅಭಿವೃದ್ಧಿಯಲ್ಲಿ ಭಾರತ ಯಶಸ್ಸು ಸಾಧಿಸಿದೆ ಎಂದು ರಕ್ಷಣಾ ಖಾತೆ ಸಚಿವ ರಾಜನಾಥ ಸಿಂಗ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಡಿ ಆರ್ ಡಿ ಒ

ಪಿ ಜೆ ಅಬ್ದುಲ್ ಕಲಾಂ ಅವರು ಸಂಶೋಧನಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಫಲವಾಗಿ ಭಾರತ ದೇಶೀಯ ರಕ್ಷಣಾ ಕ್ಷಮತೆ ರಾಷ್ಷಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಎಂದರು ರಕ್ಷಣಾ ತಾಂತ್ರಿಕ ಉನ್ನತಿಯಲ್ಲಿ ದೇಶದ ಸುರಕ್ಷತೆಯಲ್ಲಿ ಡಿ ಆರ್ ಡಿ ಒ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಆಯಾ ಕಾಲಘಟ್ಟಗಳಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಹೊಸ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ಸಂಸ್ಥೆಯ ಪಾತ್ರ ಮಹತ್ವದೆಂದು ಹೇಳಿದರು ಭವಿಷ್ಣದ ಇಂಧನಗಳತ್ತ ಹೆಚ್ಚನ ಗಮನ ಹರಿಸಬೇಕಾಗಿದ್ದು ಅವು ಸಾರಿಗೆ ವ್ಯವಸ್ಥೆ ಮೇಲೆ ಮಹತ್ವದ ಪರಿಣಾಮ ಬೀರಲಿವೆ ಎಂದು ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಎನರ್ಜಿ ಫೋರಂ ಉದ್ದೇತಿಸಿ ಮಾತನಾಡಿದ ಅವರು ಸಿಎನ್ಜಿ ಎಲ್ಎನ್ಜಿ ಮತ್ತು ಎಲೆಕ್ಟಿಕ್ ಶಕ್ತಿಗಳು ಶ್ರಮುಖ ಇಂಧನಗಳಾಗಲಿವೆ ಜೊತೆಗೆ ಶುದ್ಧ ಹಾಗೂ ಸುಸ್ಥಿರ ರೀತಿಯಲ್ಲಿ ಕಲ್ಲಿದ್ದಲನ್ನು ಬಳಕೆ ಮಾಡಿಕೊಳ್ಳಬೇಕಿದೆ ಇಂಧನ ಅತ್ಯಂತ ಅಗತ್ಯ ಮಸ್ತುಗಳಲ್ಲಿ ಒಂದಾಗಿದ್ದು ಅದರಲ್ಲಿ ಜಾಗತಿಕ ಮಟ್ಟದಲ್ಲಿ ಹಲವು ರಾಷ್ಟಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಭಾರತದ ಆರ್ಥಿಕತೆ ಜಾಗತಿಕ ಆರ್ಥಿಕತೆಯ ಜೊತೆ ಜೊತೆಗೆ ಉತ್ತಮ ರೀತಿಯಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ಕೈಗಾರಿಕಾ ಖಾತೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಎನರ್ಜಿ ಫೋರಂನಲ್ಲಿ ಮಾತನಾಡಿದ ಅವರು ಕೆಲವು ವಲಯಗಳಲ್ಲಿ ಸ್ವಲ್ಪ ಮಟ್ಟನ ಆರ್ಥಿಕ ಹಿಂಜರಿತವಿದ್ದರೂ ಅದು ಕಾಲ ಕಾಲಕ್ಕೆ ಬದಲಾಗುತ್ತಾ ಇರುತ್ತದೆ ವ್ಯವಸ್ಥೆಯಲ್ಲಿ ಸಣ್ಣಪುಟ್ಟ ಏರಿಳತಗಳು ಸಹಜ ಹಾಗೂ ಕ್ರಮೇಣ ಉತ್ತಮಗೊಂಡು ಆರ್ಥಿಕತೆ ಸರಿಯಾದ ಹಾದಿಗೆ ಮರಳಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಲ್ಲಿದ್ದಲು ಖಾತೆ ಸಚಿವ ಪ್ರಲ್ವಾದ ಜೋತಿ ಕಲ್ಲಿದ್ದಲು ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದ ವಿದೇಶಿ ನೇರ ಬಂಡವಾಳ ಆಕರ್ಷಿಸಲು ತಮ್ಮ ಸಚಿವಾಲಯ ಕಾರ್ಯಯೋಜನೆ ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ ಶೀಘ್ರವೇ ಸಂಪುಟ ಈ ಪ್ರಕ್ರಿಯೆಗೆ ತನ್ನ ಅನುಮೋದನೆ ನೀಡಲಿದೆ ಎಂದು ಅವರು ವಿಶ್ವಾಸ ವ್ವಕ್ತಪಡಿಸಿದರು ಆದಾಯ ತೆರಿಗೆ ಇಡಿ ಸಿಬಿಐ ಮುಂತಾದ ತನಿಖಾ ಸಂಸ್ಥೆಗಳು ಬಿಜೆಪಿ ಪಕ್ಷದ ರಾಜಕೀಯ ಕೈಗೊಂಬೆಯಾಗಿವೆ ಎಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ್ ಆರೋಪಿಸಿದ್ದಾರೆ

ಚುನಾವಣೆ ಬಂದಾಗ ಇಂತಹ ನಾಟಕ ಆರಂಭವಾಗುತ್ತದೆ ಎಂದು ಅವರು ದೂರಿದರು

ಅಕ್ರಮ ಪಣ ವರ್ಗಾವಣೆ ಆರೋಪದಡಿ ಜಾರಿ ನಿರ್ದೇಶನಾಲಯದಿಂದ ಬಂಧಿತರಾಗಿ ಪ್ರಸ್ತುತ ದೆಹಲಿಯ ತಿಹಾರ್ ಕಾರಾಗೃಹದಲ್ಲಿರುವ ಮಾಜಿ ಸಚಿವ ಡಿ

ಶಿವಕುಮಾರ್ ಅವರ ನ್ಯಾಯಾಂಗ ಬಂಧನದ ಅವಧಿ ನಿನ್ನೆಗೆ ಕೊನೆಯಾಗಿತ್ತು ಈ ಹಿನ್ನೆಲೆ ಅವರನ್ನು ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು

ಮನ್ ಕೀ ಬಾತ್ನ ಈ ಸಂಚಿಕೆಗೆ ನಮೋ ಆಪ್ ಅಥವಾ ಮೈ ಗೌ ಓಪನ್ ಪೋರಂ ಮೂಲಕ ಜನರು ತಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನೀಡಬಹುದಾಗಿದೆ